ಎಸ್ ಯಡಿಯೂರಪ್ಪ ಭರವಸೆ

ಎಸ್ ಯಡಿಯೂರಪ್ಪ ಭರವಸೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಎಫ್ಕೆಸಿಸಿಐ ಸಂಸ್ಥಾಪನಾ ದಿನಾಚರಣೆ ಕಾರ್ಯತ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ವರ್ತುಲ ರಸ್ತೆ ಉಪನಗರ ರೈಲು ಸೇರಿದಂತೆ ಹಲವು ಯೋಜನೆಗಳನ್ನು ರೂಪಿಸಿದ್ದೇವೆ ಇನ್ನೂ ಹಲವಾರು ಸಮಸ್ಥೆಗಳನ್ನು ಬಗೆಹರಿಸಿ ಬೆಂಗಳೂರು ಚಿತ್ರಣವನ್ನು ಬದಲಿಸುವುದಾಗಿ ಅವರು ತಿಳಿಸಿದರು

ಅಂತರಾಷ್ಟೀಯ ವಿಮಾನ ನಿಲ್ದಾಣದವರೆಗೂ ನಮ್ಮ ಮೆಟ್ರೋ ರಸ್ತೆ ವಿಸ್ತರಣೆ ಬೆಂಗಳೂರು ತ್ಯಾಜ್ಯ ಸಮಸ್ಥೆಗೆ ಪರಿಹಾರ ನಗರದ ಕೆರೆಗಳ ಸ್ವಚ್ಚತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು ರಾಜ್ಯದಲ್ಲಿ ಬೀಕರ ಪ್ರವಾಹ ಉಂಟಾಗಿ ಬಹುದೊಡ್ಡ ಸಮಸ್ಯೆಗಳು ಉದ್ದವಿಸಿವೆ ಎತ್ತರದ ಜಾಗಗಳಗೆ ಗ್ರಾಮಗಳನ್ನು ಸ್ಥಳಾಂತರಗೊಳಿಸಬೇಕಿದೆ ಈ ಹಿನ್ನಲೆ ಕೈಗಾರಿಕೋದ್ಯಮಿಗಳು ದೊಡ್ಡ ಮಟ್ಟದ ದೇಣಿಗೆ ನೀಡಬೇಕು ಎಂದು ಮುಖ್ಣಮಂತ್ರಿ ಮನವಿ ಮಾಡಿದರು

ಬಳ್ಳಾರಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಾಸ್ತವ್ಯ ಹೂಡಿ ರೋಗಿಗಳ ಸಮಸ್ಥೆ ಆಲಿಸಲಾಗುವುದು ಮೊದಲು ಬೆಂಗಳೂರಿನ ಸರ್ಕಾರಿ ಆಸ್ವತ್ರೆಯಲ್ಲಿ ವಾಸ್ತವ್ಣ ಮಾಡಲಿದ್ದು ನಂತರ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ವಾಸ್ತವ್ಯ ಮಾಡಲಾಗುವುದು ಎಂದರು ಕಲ್ಬುರ್ಗಿ ಡಯಾಲಿಸಿಸ್ ಫಟಕದಲ್ಲಿ ಸಂಭವಿಸಿದ ಸಾವಿನ ಪ್ರಕರಣದ ಬಗ್ಗೆ ಈಗಾಗಲೇ ವರದಿ ಕೇಳಿದ್ದು ಜಿಲ್ಲಾ ಆರೋಗ್ವಾಧಿಕಾರಿ ಜೆಲ್ಲಾ ಸರ್ಜನ್ ಅವರ ಕರ್ತವ್ದ ಲೋಪ ಕಂಡು ಬಂದರೆ

ಅದರ ಸದ್ದಳಕೆಯಾಗಬೇಕು ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಚಿವ ಸಿ

ಜೀವನಕ್ಕೆ ಪೂರಕವಾಗುವ ಕೌಶಲಗಳನ್ನು ಕಲಿಸುವುದು ಇಂದಿನ ಅಗತ್ಯವಾಗಿದೆ ಪಕ್ಕೇತರ ಚಟುವಟಕಗಳಗೂ ಉತ್ತೇಜನ ನೀಡುವ ಶೈಕ್ಷಣಿಕ ವ್ಯವಸ್ಥೆ ರೂಪಿಸಬೇಕಿದೆ ಎಂದು ಸಿ

ಮಾಜಿ ಪ್ರಧಾನಿ ದಿ ಅಟಲ್ಬಿಹಾರಿ ವಾಜಪೇಯಿ ಅವರ ಆಡಳಿತದಲ್ಲಿ ರೂಪಿಸಲಾಗಿದ್ದ ಅನೇಕ ಜನಪರ ಯೋಜನೆಗಳನ್ನು ಈಗ ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ಎಂದು ಗೋವಿಂದ ಕಾರಜೋಳ ಹೇಳಿದರು

ಮಂಡ್ಯದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅತಿವೃಷ್ಟಿ ಪೀಡಿತ ಪ್ರದೇಶಕ್ಕೆ ಪರಿಹಾರ ನೀಡಲು ಒತ್ತಾಯಿಸದಂತೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಆದೇಶಿಸಿದೆ ಎಂದು ಮಾಧ್ಯಮಗಳು ವರದಿ ಮಾಡಿದ್ದು ಈ ಹಿನ್ನಲೆ ಕೇಂದ್ರ ಸರ್ಕಾರ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಕ್ಷೇತಪತ್ರ ಹೊರಡಿಸಬೇಕು ಎಂದು ಹೇಳಿದರು ರಾಜ್ಟಕ್ಕೆ ಭೇಟಿ ನೀಡಿದಾಗ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬೇಟಿ ನೀಡಿ ಸಂತ್ರಸ್ತರ ನೋವುಗಳನ್ನು ಆಲಿಸಿ ಮಾನವೀಯತೆ ಮೆರೆಯಬೇಕಿತ್ತು ಅಸಹಾಯಕ ಸ್ಹಿತಿಯಿಂದ ರೈತರು ಆತ್ಸಹತ್ತೆ ಹಾದಿ ಹಿಡಿದಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದ್ದೊ ಇಲ್ಲದಂತಾಗಿದೆ ಎಂದು ಸಿದ್ದರಾಮಯ್ಯ ಟೀಕಿಸಿದರು

ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸರ್ಕಾರ ಬದ್ದ ಎಂದು ಕೇಂದ್ರ ಆರೋಗ್ಟ ಮತ್ತು ಕುಟುಂಬ ಕಲ್ವಾಣ ಸಚಿವ ಹರ್ಷವರ್ಧನ್ ಹೇಳಿದ್ದಾರೆ ಕೋಲಾರದಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋಲಾರ ಜಿಲ್ಲೆ ಬಹುತೇಕ ಕೃಷಿಕ ಜಿಲ್ಲೆಯಾಗಿದ್ದು ರೈತರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಕೃಷಿಯಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕಿದೆ ಎಂದರು

ಮುಂಬರುವ ದಿನಗಳಲ್ಲಿ ಜಮ್ಮ ಕಾಶ್ಮೀರದಲ್ಲಿ ಹೊಸ ಆಸ್ಪತ್ತೆಗಳ ಸ್ಥಾಪನೆ ಪ್ರವಾಸದ್ಯೋಮ ಅಲ್ಲಿಯ ರಸ್ತೆಗಳನ್ನು ಅಭಿವೃದ್ದಿಪಡಿಸಲಾಗುವುದು ಎಂದು ಹರ್ಷವರ್ಧನ್ ತಿಳಿಸಿದರು

ಮಿ ರಸ್ತೆ ಅಗಲೀಕರಣ ಮತ್ತು ಚತುಪ್ಪಥ ರಸ್ತೆ ನಿರ್ಮಾಣ ಕಾಮಗಾರಿ ಬರುವ ಡಿಸೆಂಬರ್ ಒಳಗೆ ಪೂರ್ಣಗೊಳ್ಳಲಿದೆ ಎಂದು ಕೇಂದ್ರ ಸಂಸದೀಯ ವ್ವವಹಾರ ಸಚಿವ ಪ್ರಹ್ಲಾದ ಜೋಶಿ ಹೇಳಿದ್ದಾರೆ ಧಾರವಾಡದಲ್ಲಿ ನಿನ್ನೆ ರಸ್ತೆ ಅಗಲೀಕರಣ ಕಾಮಗಾರಿ ವೀಕ್ಷಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ರಸ್ತೆಯಲ್ಲಿ ವಾಹನದಟ್ಟಣೆ ಹೆಚ್ಚಾಗಿರುವುದರಿಂದ ರಸ್ತೆಯನ್ನು ಚತುಷ್ಪಥ ರಸ್ತೆಯನ್ನಾಗಿ ರೂಪಿಸಿ ಮೇಲ್ವರ್ಣೆಗೇರಿಸಲು ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನ ಪಡೆಯಲಾಗಿದೆ ಎಂದರು

ಈ ವರ್ಷದ ಅಂತ್ಯದೊಳಗೆ ಮುಕ್ತಾಯಗೊಂಡು ಸಂಚಾರಕ್ಕೆ ಮುಕ್ತವಾಗಲಿದೆ

ಉಮೇಶ ಜಾಧವ ಹೇಳಿದ್ದಾರೆ

ಜೆಲ್ಲಾ ಪಂಚಾಯ್ತಿ ಮುಖ್ಯ ಕಾರ್ದನಿರ್ವಹಣಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ವಿಶ್ವೇಶ್ವರಯ್ಯ ಪುತ್ತಳಿ ಮತ್ತು ಸಮಾಧಿಗೆ ಪುಷ್ಪನಮನ ಸಲ್ಲಿಸಿ ಗೌರವ ಸಲ್ಲಿಸಿದರು

ನಿನ್ನೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಆರ್ ದಿಲೀಪ್ ಸಾಹಿತ್ಯ ಸಂಗೀತ ನಾಟಕಗಳ ತ್ರಿವೇಣಿ ಸಂಗಮದಂತಿರುವ ಆಕಾಶವಾಣಿ ಇಂಥ ಶಿಬಿರಗಳ ಮೂಲಕ ಹೊಸ ಲೇಖಕರನ್ನು ಸೃಷ್ಟಿಸುವ ಸೃಜನಶೀಲತೆ ದೆಳೆಸುವ ಕಾರ್ಯ ನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದರು

ತಿರಹಟ್ಟಿ ಮತ್ತು ಬಿ ಆರ್ ಪೊಲೀಸ್ ಪಾಟೀಲ್ ಸಂಪನ್ಮೂಲ ವ್ವಕ್ತಿಗಳಾಗಿ ಪಾಲ್ಗೊಂಡು ಮಾರ್ಗದರ್ಶನ ನೀಡಿದರು

ಭೂಕುಸಿತದಿಂದ ಚಾರ್ಮಾಡಿ ಫಾಟ್ ರಸ್ತೆಗೆ ಹಲವೆಡೆ ತೀವ್ರ ಧಕ್ಕೆಯಾಗಿರುವುದರಿಂದ ವಾಹನ ಚಾಲಕರು ಜಾಗ್ರತೆಯಿಂದ ಚಾಲನೆ ಮಾಡ ಬೇಕು ಈ ರಸ್ತೆಯಲ್ಲಿ ಛಾಯಾಚಿತ್ರ ಅಥವಾ ಸೆಲ್ಲಿ ತೆಗೆಯುವುದನ್ನು ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳ ಪ್ರಕಟಣೆ ತಿಳಿಸಿದೆ

ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸಚಿವ ಡಾ ಹರ್ಷವರ್ಧನ್ ಘಟಕೋತ್ಸವ ಭಾಷಣ ಮಾಡಲಿದ್ದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ